ಕೊರೊನಾ ಚಿಕಿತ್ಸೆಗೆ ಅಭಿವೃದ್ದಿಪಡಿಸುತ್ತಿರುವ ಸಂಭಾವ್ಯ ಲಸಿಕೆ ಪ್ರಯೋಗಕ್ಕೆ ಬೆಳಗಾವಿ ಆಸ್ಪತ್ರೆ ಆಯ್ಕೆ

ರಾಜ್ಞದಲ್ಲಿ ಕೊರೊನಾ ಸೋಂಕು ನಿಯಂತ್ರಿಸಲು ಪ್ರತಿ ಭಾನುವಾರ ಕರ್ಫ್ಲೂ ಜಾರಿ ಮಾಡಲಾಗುತ್ತಿದ್ದು ಬಹುತೇಕ ನಗರಗಳಲ್ಲಿ ಜನಜೀವನ ಸ್ಹಗಿತವಾಗಿದೆ

ಇದರ ಪರಿಣಾಮವಾಗಿ ರಾಜ್ಯದ ಪ್ರಮುಖ ನಗರಗಳಾದ ಮೈಸೂರು ಮಂಗಳೂರು ಹುಬ್ಲಲ್ಲಿ ಧಾರವಾಡ ಶಿವಮೊಗ್ಗ ಬಳ್ದಾರಿ ಹಾವೇರಿ ದಾವಣಗೆರೆ ಸೇರಿದಂತೆ ಬಹುತೇಕ ಜಲ್ಲೆಗಳಲ್ಲಿ ಲಾಕ್ಡೌನ್ ಯಶಸ್ವಿಯಾಗಿದ್ದು ಜನ ಸಂಚಾರ ಸ್ವಗಿತವಾಗಿದೆ ಬಸ್ತು ಆಟೋ ಟ್ಲಾಕ್ಸಿ ಸೇವೆಗಳನ್ನು ನಿಲ್ಲಿಸಲಾಗಿದ್ಲು

ತರಕಾರಿ ದಿಷಧ ಅಂಗಡಿಗಳು ಮತ್ತು ಆಸ್ತತ್ರೆ ಚಟುವಟಕೆಗಳಗೆ ಯಾವುದೇ ತೊಂದರೆ ಆಗಿಲ್ಲ ಮದ್ದದ ಅಂಗಡಿಗಳನ್ನು ಮುಟ್ಟಿಸಲಾಗಿದೆ ಮೈಸೂರು ನಗರದಲ್ಲಿ ಕರ್ಫ್ಯೂ ಹಿನ್ನೆಲೆಯಲ್ಲಿ ಪ್ರಮುಖ ರಸ್ತೆಗಳು ಬಿಕೋ ಎನ್ನುತ್ತಿವೆ ವಾಹನ ಸಂಚಾರ ಬಹುತೇಕ ಸ್ಥಗಿತವಾಗಿದೆ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿವೆ ರಾಯಚೂರು ಜಿಲ್ಲೆಯಲ್ಲಿ ಕರ್ಫ್ಲೊಗೆ ಜನರಿಂದ ಉತ್ತಮ ಬೆಂಬಲ ವ್ಯಕ್ತವಾಗಿದೆ ಜಿಲ್ಲಾ ಕೇಂದ್ರದಿಂದ ಗ್ರಾಮೀಣ ಪ್ರದೇಶಗಳಿಗೆ ಹಾಗೂ ತಾಲೂಕುಗಳಿಗೆ ಬಸ್ ಸಂಚಾರ ಸ್ವಗಿತಗೊಳಿಸಲಾಗಿದೆ ಜಿಲ್ಲಾ ಹೋಲಿಸ್ ವರಿಷ್ಣಾಧಿಕಾರಿ ಡಾ

ವೇದಮೂರ್ತಿ ತಾಲೂಕು ಕೇಂದ್ರಗಳಗೆ ಭೇಟಿ ನೀಡಿ ಪರಿತೀಲನೆ ನಡೆಸಿದರು ಧಾರವಾಡ ಜಿಲ್ಲೆಯಲ್ಲಿ ಕರ್ಫ್ಝ ಜಾರಿ ಬಗ್ಗೆ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಹಾಗೂ ಮೋಲಿಸ್ ಆಯುಕ್ತ ಆರ್ ದಿಲೀಪ್ ಹುಬ್ಬಳ್ಳಿ ಧಾರವಾಡ ನಗರಗಳಲ್ಲಿ ಸಂಚರಿಸಿ ಪರಿಸ್ಹಿತಿ ಪರಾಮರ್ಶೆ ಮಾಡಿದ್ದಾರೆ

ನಂತರ ಜಿಲ್ಲಾಧಿಕಾರಿ ಪಾಟೀಲ್ ಸುದ್ದಿಗಾರರೊಂದಿಗೆ ಮಾತನಾಡಿ ಕೊರೊನಾ ಪರಡದಂತೆ ಜಾಗೃತಿ ಮೂಡಿಸಲು ಆರೋಗ್ಯ ಇಲಾಖೆ ಸಿಬ್ಬಂದಿಗೆ ತರಬೇತಿ ನೀಡಲಾಗಿದೆ ಸೋಂಕಿತ ಸಿಬ್ಲಂದಿಗೆ ಚಿಕಿತ್ಸೆ ನೀಡಲು ಪ್ರತ್ನೇಕ ಕೋವಿಡ್ ಆಸ್ಪತ್ರೆಗಳನ್ನು ಗುರುತಿಸಿ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದರು

ಅಂಗಡಿ ಮಳಿಗೆಗಳು ಮುಚ್ಚಿವೆ ಶ್ರಮುಖ ರಸ್ತೆ ವೃತ್ತಗಳು ಜನರಿಲ್ಲದೆ ಬಿಕೋ ಎನ್ನುತ್ತಿವೆ ಬಸ್ತು ಆಟೋ ಟ್ಯಾಕ್ಷಿ ಸೇರಿದಂತೆ ಸಂಚಾರ ಸಂಪೂರ್ಣ ಸ್ನಗಿತವಾಗಿದೆ ಹುಬ್ಲಳ್ದಿಯಲ್ಲಿಂದು ವಾಣಿಜ್ಞ ವಹಿವಾಟು ಮತ್ತು ಜನಜೀವನ ಸ್ವಗಿತಗೊಂಡಿದೆ ಅವಶ್ಯಕ ವಾಹನಗಳನ್ನು ಹೊರತುಪಡಿಸಿದರೆ ಬೇರೆ ವಾಹನಗಳು ರಸ್ತೆಗೆ ಇಳಿಯಲಿಲ್ಲ ನಗರದಲ್ಲಿನ ಬಂದೋಬಸ್ತ್ ವ್ಯವಸ್ಥೆಯನ್ನು ಪೋಲಿಸ್ ಆಯುಕ್ತ ಆರ್ ದಿಲೀಪ್ ಪರಿಶೀಲನೆ ಮಾಡಿದ್ದಾರೆ ಆಸ್ತತ್ರೆ ದಿಷಧಿ ಅಂಗಡಿಗಳು ಮತ್ತು ಹಾಲು ಪೂರೈಕೆಗೆ ಯಾವುದೇ ತೊಂದರೆಯಾಗಿಲ್ಲ ಅಗತ್ಯ ಸೇವೆಗಳನ್ನು ಹೊರತುಪಡಿಸಿ ಉಳಿದೆಲ್ಲಾ ಚುಟುವಟಕೆಗಳನ್ನು ನಿರ್ಬಂಧಿಸಲಾಗಿದೆ ಕೊರೊನಾ ಸೋಂಟಿತರು ಅಧಿಕವಾಗಿರುವ ಪ್ರದೇಶಗಳನ್ನು ಸಂಪೂರ್ಣ ಸೀಲ್ಡೌನ್ ಮಾಡಲಾಗಿದೆ ಎಲ್ಲೆಡೆ ಬಿಗಿ ಸುರಕ್ಷತಾ ತ್ರಮಗಳನ್ನು ಕೈಗೊಳ್ಳಲಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಹಲಾಗಿದ್ದು ಕರ್ಫ್ಯೂ ಜಾರಿಗೆ ಜನರಿಂದ ಉತ್ತಮ ಸ್ಪಂದನೆ ದೊರೆತಿದೆ

ಸರ್ಕಾರಿ ಖಾಸಗಿ ಬಸ್ ಸಂಚಾರ ಸಂಪೂರ್ಣ ಸ್ನಗಿತವಾಗಿದೆ ದಾವಣಗೆರೆಯಲ್ಲಿ ಭಾನುವಾರದ ಕರ್ಫ್ಯೂಗೆ ಜನತೆಯಿಂದ ಉತ್ತಮ ಬೆಂಬಲ ವ್ಯಕ್ತವಾಗಿದೆ ರಾಷ್ಷೀಯ ಹೆದ್ದಾರಿಯಲ್ಲಿ ವಾಹನಗಳ ಸಂಚಾರ ಸಂಪೂರ್ಣ ಸ್ಥಗಿತವಾಗಿದೆ ಎಂದು ನಮ್ನ ಶ್ರತಿನಿಧಿ ವರದಿ ಮಾಡಿದ್ದಾರೆ ಬಳ್ದಾರಿಯಲ್ಲೂ ಕರ್ಫ್ಯೂಗೆ ಜನತೆಯಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ ವಾಣಿಜ್ಞ ಮಳೆಗೆಗಳು ಸಂಪೂರ್ಣ ಬಂದ್ ಆಗಿವೆ

ಬಾಬಾ ಹೇಳಿದ್ದಾರೆ ಜನರ ಹಿತ ದೃಷ್ಷಿಯಿಂದ ಯಾದಗಿರಿ ಜಿಲ್ಲೆಯಲ್ನೂ ರಾತ್ರಿ ಕರ್ಫ್ಝ್ ಜಾರಿ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೂರ್ಮರಾವ್ ತಿಳಿಸಿದ್ದಾರೆ

ಮಂಗಳೂರು ತಾಲೂಕಿನ ಗುರುಪುರ ಬಂಗ್ಲೆಗುಡ್ಡೆ ಎಂಬಲ್ಲಿ ಗುಡ್ಡ ಕುಸಿದು ಮಣ್ಣಿನಡಿ ಸಿಲುಕಿದ ಇಬ್ಬರು ಮಕ್ಕಳು ಮೃತಪಟ್ಟದ್ದಾರೆ ಗುಡ್ಡದ ಮೇಲಿನ ನಾಲ್ಲು ಮನೆಗಳು ಕುಸಿದಿದ್ದು

ಮನೆ ಕುಸಿತದಿಂದ ತೊಂದರೆಗೊಳಗಾದ ಜನರನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸ್ವಾಪಿಸಿರುವ ಆರ್ಶೈಕೆ ಕೇಂದ್ರಕ್ಷಿ ಸೇರಿಸುವಂತೆ ಸಚಿವರು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ

ಬಿಜೆಪಿ ರಾಜ್ಗಾಧ್ಯಕ್ಷ ನಳನ್ ಕುಮಾರ್ ಕಟೀಲ್ ಫಟನಾ ಸ್ನಳಕ್ಷೆ ಭೇಟಿ ನೀಡಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಫಟನಾ ಸ್ವಳಕ್ಷಿ ಎನ್ಡಿಆರ್ಎಫ್ ತಂಡ ಆಗಮಿಸಿದ್ದು ರಕ್ಷಣಾ ಕಾರ್ಯದಲ್ಲಿ ನಿರತವಾಗಿದೆ ಕುಸಿತದಿಂದ ಮೃತಪಟ್ಟ ಮಕಳ ದೇಹವನ್ನು ಹೊರತೆಗೆದು ಮಂಗಳೂರು ಸರ್ಕಾರಿ ಆಸ್ಪತೆಗೆ ರವಾನಿಸಲಾಗಿದೆ ಹೋಲಿಸ್ ಕಮಿಷನರ್ ಕುಮಾರ್ ಸ್ಥಳಕ್ಕೆ ಭೇಟಿ ನೀಡಿ ರಕ್ಷಣಾ ಕಾರ್ಯಾಚರಣೆ ಉಸ್ತುವಾರಿ ವಹಿಸಿದ್ದಾರೆ

ಸುಧಾಕರ್ ಹೇಳಿದ್ದಾರೆ

ಕೊರೊನಾ ಚಿಕಿತ್ಸೆಗಾಗಿ ಅಭಿವೃದ್ಧಿ ಪಡಿಸುತ್ತಿರುವ ಸಂಭಾವ್ಯ ಲಸಿಕೆಯ ಕ್ಷಿನಿಕಲ್ ಟ್ರಯಲ್ಗೆ ದೆಳಗಾವಿಯ ಬಾಸಗಿ ಆಸ್ತ್ರೆಯನ್ನು ಆಯ್ತೆ ಮಾಡಲಾಗಿದೆ ಎಂದು ನಮ್ನ ಪ್ರತಿನಿಧಿ ವರದಿ ಮಾಡಿದ್ದಾರೆ

ಬೆಳಗಾವಿಯ ಖಾಸಗಿಯಲ್ಲಿ ಆಸ್ಪತ್ರೆ ಕ್ಷಿನಿಕಲ್ ಟ್ರಿಯಲ್ ನಡೆಯಲಿದೆ ಎಂದು ಹೇಳಲಾಗಿದೆ ರಾಜ್ಞದಲ್ಲಿ ಭಾನುವಾರದ ಶ್ರತಿಬಂಧಕಾಜ್ಞೆ ಕರ್ಫ್ಲೂ ಉಲ್ಲಂಘಿಸುವವರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಗೃಪ ಸಚಿವ ಬಸವರಾಜ ಜೊಮ್ನಾಯಿ ಎಚ್ಚರಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸೋಂಕಿತರ ಚಿಕಿತ್ಸೆಗಾಗಿ ಸರ್ಕಾರ ಖಾಸಗಿ ಆಸ್ಪತ್ರೆ ಹಾಗೂ ವೈದ್ಯಕೀಯ ಕಾಲೇಜು ಆಡಳತ ಮಂಡಳಿಯ ಜೊತೆ ಸಮಾಲೋಚನೆ ಮಾಡಿದೆ ಎಂದರು ರಾಜ್ಯದಲ್ಲಿ ಮತ್ತೆ ಲಾಕ್ಡೌನ್ ಜಾರಿ ಮಾಡುವುದಿಲ್ಲ ಎಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಈಗಾಗಲೇ ಸ್ವಷ್ಷಪಡಿಸಿದ್ದಾರೆ ಜನರು ಭಯ ಆತಂಕದಿಂದ ಬೆಂಗಳೂರು ನಗರವನ್ನು ಬಿಟ್ಲು ಹಳ್ಳಗಳಿಗೆ ಹೋಗಬಾರದು ರಾಜ್ಯ ಸರ್ಕಾರ ಕೊರೊನಾ ಸೋಂಕು ತಡೆಗಟ್ಟಲು ಶಕ್ತಿ ಮೀರಿ ಪ್ರಯತ್ನ ಮಾಡುತ್ತಿದೆ

ವಿಕಾಸ್ ಕಿಶೋರ್ ಹೇಳಿದ್ದಾರೆ

ಪರೀಶ್ ಕುಮಾರ ತಿಳಿಸಿದ್ದಾರೆ

ಹಾಸನ ಜಿಲ್ಲೆಯಲ್ಲಿ ಕೊರೊನಾ ಸೋಂಕಿನಿಂದ ಮತ್ತೊಬ್ಲ ವಕ್ಷಿ ಮೃತಪಟ್ಲಿದ್ದಾರೆಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಲಾಣಾಧಿಕಾರಿ ಡಾ ಸತೀಶ್ ತಿಳಿಸಿದ್ದಾರೆ

ಜಗದೀಶ್ ಸೂಚಿಸಿದ್ದಾರೆ

ಬೆಳೆ ಎಮೆ ಕುರಿತು ರೈತರಲ್ಲಿ ಜಾಗೃತಿ ಮೂಡಿಸಬೇಕೆಂದು ಕೊಪ್ಪಳ ಜಿಲ್ಲಾಧಿಕಾರಿ ವಿಕಾಸ್ ಕಿಶೋರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಜಿಲ್ಲಾಧಿಕಾರಿ ಸಭಾಂಗಣದಲ್ಲಿ ಹಮ್ನಿಕೊಂಡಿದ್ದ ಮುಂಗಾರು ಪಂಗಾಮಿನ ಸಿದ್ದತೆ ಕುರಿತ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಬೆಳೆ ವಿಮೆ ಪ್ರೀಮಿಯಂ ತುಂಬದ ರೈತರೆಲ್ಲರಿಗೂ ಬೆಳೆ ವಿಮೆ ತಲುಪಿರುವ ಖಚಿತ ಮಾಹಿತಿ ಪಡೆದು ವರದಿ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ರೈತ ಸಂಪರ್ಕ ಕೇಂದ್ರಗಳಲ್ಲಿ ದಾಸ್ತಾನು ಇರುವ ಬಿತ್ತನೆ ಬೀಜ ರಸಗೊಬ್ಬರದ ಬಗ್ಗೆ ರೈತರಿಗೆ ಮಾಹಿತಿ ನೀಡಬೇಕು ರಸಗೊಬ್ಬರ ಮಾರಾಟಗಾರರ ಜೊತೆ ಸಭೆ ನಡೆಸಿ ರೈತರು ಮತ್ತು ಮಾರಾಟಗಾರರ ಕುಂದುಕೊರತೆಗಳನ್ನು ನಿವಾರಿಸಬೇಕು ಎಂದು ಅವರು ಹೇಳಿದರು ಕೊರೊನಾ ಭೀತಿಯ ನಡುವೆಯೂ ಜಿಲ್ಲೆಯಲ್ಲಿ ಎಸ್ ಎಲ್ ಸಿ ಪರೀಕ್ಷೆ ನಡೆಯಲು ಸಹಕರಿಸಿದ ಜಿಲ್ಲೆಯ ಉನ್ನತಾಧಿಕಾರಿಗಳು ತಿಕ್ಸಕರು ವಿದ್ಯಾರ್ಥಿಗಳಿಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪ ನಿರ್ದೇಶಕ ರವಿಶಂಕರ್ ರೆಡ್ಡಿ ಅಭಿನಂದನೆ ಸಲ್ಲಿಸಿದ್ದಾರೆ ಜೆಲ್ಲಾಧಿಕಾರಿಗಳು ಜೆಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ನಾಡಾಧಿಕಾರಿಗಳು ನೀಡಿದ ಸಲಹೆ ಸೂಚನೆ ಮೇರೆಗೆ ಜಲ್ಲೆಯಲ್ಲಿ ಪರೀಕ್ಷೆಯನ್ನು ಬಹಳ ಅಬ್ಬಕಟ್ನಾಗಿ ಲೋಪವಿಲ್ಲದೆ ನಡೆಸಲು ಸಹಕಾರಿಯಾಯಿತು ಎಂದು ಅವರು ಅಭಿಪ್ರಾಯಪಟ್ಟರು ಇಂದು ಗುರು ಪೂರ್ಣಿಮೆ ಗುರುಗಳ ಸ್ಗರಣೆ ಹಾಗೂ ಅವರ ಆಶೀರ್ವಾದ ಪಡೆಯುವ ಸುದಿನ ಗುರುವಿನ ಆಶೀರ್ವಾದ ಅಥವಾ ಹಾರ್ಲೆಕೆ ಇದ್ದರೆ ವ್ಯಕ್ತಿ ಜೀವನದಲ್ಲಿ ಅತ್ಯಂತ ಉತ್ತಮ ಸ್ಥಾನ ಪಡೆದುಕೊಳ್ಳುತ್ತಾನೆ ಎಂದು ಹೇಳಲಾಗುತ್ತದೆ ಸಂಸ್ತತ ಭಾಷೆಯಲ್ಲಿ ಗು ಅಂದರೆ ಅಂಧಕಾರ ಅಥವಾ ಅಜ್ಜಾನ ರು ಅಂದರೆ ಕಳೆಯುವ ಅಥವಾ ದೂರ ಮಾಡುವುದು ಎಂದರ್ಥ ಗುರು ಪೂರ್ಣಿಮೆ ನಿಮಿತ್ತ ಇಂದು ಎಲ್ಲೆಡೆ ಗುರುಗಳಿಗೆ ಗೌರವ ಸಲ್ಲಿಸಲಾಗುತ್ತಿದೆ ಗುರು ಪೂರ್ಣಿಮೆ ದಿನದ ಅಂಗವಾಗಿ ದೇಶದ ಜನತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶುಭಾಶಯ ತಿಳಿಸಿದ್ದಾರೆ ನಮ್ನ ಜೀವನವನ್ನು ಸಾರ್ಥಕಗೊಳಿಸುವ ಗುರುವಿಗೆ ಸನ್ನಾನ ನೀಡುವ ಈ ದಿನ ಸುದಿನ ಈ ಸಂದರ್ಭದಲ್ಲಿ ಎಲ್ಲ ಗುರುವಿಗೂ ನನ್ನ ನಮನಗಳು ಎಂದು ಅವರು ಟ್ನೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ ಕರ್ನಾಟಕದ ಮುಖ್ಯಮಂತ್ರಿ ಬಿ ಎಸ್ ಯಡಿಯರೂಪ್ಪ ಸಹ ನಾಡಿನ ಸಮಕ್ತ ಜನತೆಗೆ ಗುರು ಪೂರ್ಣಿಮೆಯ ಶುಭಾಶಯಗಳು ಗುರು ಪರಂಪರೆಯನ್ನು ಗೌರವಿಸುವ ನಮ್ಮ ಸಂಸ್ಕತಿಯಂತೆ ಗುರುವಿನ ಸ್ಥಾನದಲ್ಲಿರುವ ಎಲ್ಲರಿಗೂ ಗುರು ಪೂರ್ಣೆಮೆಯ ಸಂದರ್ಭದಲ್ಲಿ ವಂದಿಸೋಣ ಎಂದು ಟ್ನೀಟ್ ಮಾಡಿದ್ಲಾರೆ

ಆಚರಿಸಲಾಯಿತು ಅಪರ ಜಿಲ್ಲಾಧಿಕಾರಿ ಸತೀಶ್ ಕುಮಾರ್ ಅವರು ಅಪ್ಪಣ್ಣನವರ ಭಾವಚಿತ್ರಕ್ಷೆ ಪುಷ್ಪನಮನ ಸಲ್ಲಿಸಿ ಗೌರವ ಸಮರ್ಪಿಸಿದರು

ಭಾವಚಿತ್ರಕ್ಕೆ ಜೆಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಪುಷ್ವನಮನ ಸಲ್ಲಿಸಿದರು ಚಾಮರಾಜನಗರದಲ್ಲಿ ಇಂದು ನಡೆಯಬೇಕಿದ್ದ ಚಾಮರಾಜೇಕ್ಷರ ಸ್ನಾಮಿ ರಥೋತ್ತವ ರದ್ದಾಗಿದೆ

ಪುನಸ್ಕಾರಗಳು ಜರುಗಿವೆ ಭಕ್ತಾದಿಗಳಿಗೆ ಪ್ರವೇಶ ನಿರ್ಬಂಧಿಸಲಾಗಿತ್ತು ಎಂದು ಜಿಲ್ಲಾಧಿಕಾರಿ ಡಾ

ರವಿ ಹೇಳಿದ್ದಾರೆ

ಎಂದು ಪೋಲಿಸ್ ಮೂಲಗಳು ತಿಳಿಸಿವೆ ಉತ್ತರ ಒಳನಾಡಿನಲ್ಲಿ ಮುಂಗಾರು ಚುರುಕಾಗಿತ್ತು ರಾಜ್ಯದ ಅನೇಕ ಕಡೆ ಮಳೆಯಾಗಿದೆ

ಮುನ್ಲೋಚನೆಯಂತೆ ರಾಜ್ಯದ ಪಲವೆಡೆ ಮಳೆಯಾಗಲಿದೆ

ಬೆಂಗಳೂರು ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ ಆಗಾಗ ಮಳೆ